ಆರನೇ ಹಂತದ ಚುನಾವಣೆಗೆ ಇಂದು ಅಧಿಸೂಚನೆ ಪ್ರಕಟ

ನೀತಿ ಸಂಹಿತೆ ಉಲ್ಲಂಘನೆ ದೂರು ಬಿಜೆಪಿ ನಾಯಕಿ ಮೇನಕಾ ಗಾಂಧಿಗೆ ಎರಡು ದಿನ ಮತ್ತು ಸಮಾಜವಾದಿ ಪಕ್ಷದ ನಾಯಕ ಅಜಂ ಖಾನ್ಗೆ ಮೂರು ದಿನ ಪ್ರಚಾರ ನಡೆಸದಂತೆ ಚುನಾವಣಾ ಆಯೋಗದಿಂದ ನಿರ್ಬಂಧ

ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಬೆದರಿಕೆ ಆ ದೇಶಕ್ಕೆ ಪ್ರವಾಸ ಹೋಗದಂತೆ ತನ್ನ ನಾಗರಿಕರಿಗೆ ಅಮೆರಿಕ ವಿದೇಶಾಂಗ ಇಲಾಖೆಯ ಸಲಹೆ

ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ತೆರೆ ಬೀಳಲಿದ್ದು ರಾಜಕೀಯ ಪಕ್ಷಗಳ ನಾಯಕರು ಮತದಾರರ ಮನವೊಲಿಕೆಗೆ ಕಡೆಯ ಹಂತದ ಕಸರತ್ತು ನಡೆಸಿದ್ದಾರೆ

ಬಿಜೆಪಿ ಹಿರಿಯ ನಾಯಕ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಒಡಿಶಾದ ಸಂಭಾಲ್ಪುರದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು

ಸ್ವಾತಂತ್ರ್ ಬಂದು ಇಷ್ಸು ವರ್ಷಗಳಾದರೂ ಒಡಿಶಾ ಜನರ ಬದತನದ ಬವಣೆ ಕಡಿಮೆಯಾಗಿಲ್ಲ ಇದಕ್ಕೆ ಆ ರಾಜ್ಯದಲ್ಲಿ ಅಧಿಕಾರ ನಡೆಸಿರುವ ಕಾಂಗ್ರೆಸ್ ಮತ್ತು ಬಿಜೆಡಿ ಸರ್ಕಾರಗಳೇ ಕಾರಣ ಎಂದು ಆರೋಪಿಸಿದರು

ತಾವು ಸ್ಪರ್ಧಿಸಿರುವ ವಯನಾಡ್ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಅವರು ಪ್ರಚಾರ ನಡೆಸಲಿದ್ದಾರೆ ಪತ್ತನಪುರಂನಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಭ್ರಷ್ವ ಉದ್ಯಮಿಗಳು ಮತ್ತು ಜನರ ವಿರುದ್ಧ ಕಾರ್ಯಾಚರಣೆ ನಡೆಸಿ ಸಂಗ್ರಹಿಸಲಾಗುವ ನಿಧಿಯನ್ನು ಪಕ್ಷದ ಚುನಾವಣಾ ಭರವಸೆಯಾದ ನ್ಯಾಯ್ ಯೋಜನೆಗೆ ಬಳಸಲಾಗುವುದು ಜನರ ಹಣವನ್ನು ಕಳವು ಮಾದಿರುವವರು ಜನರಿಗೆ ಆ ಹಣವನ್ನು ವಾಪಸ್ ಮಾಡುತ್ತಾರೆ ಎನ್ನುವುದನ್ನು ಕಾಂಗ್ರೆಸ್ ಖಾತರಿಪದಿಸಲಿದೆ ಎಂದು ಭರವಸೆ ನೀಡಿದರು

ದೇಶದ ಜನರ ಕನಸುಗಳು ಮತ್ತು ಆಶೋತ್ತರಗಳನ್ನು ಈಡೇರಿಸಲು ಎನ್ಡಿಎ ಸರ್ಕಾರ ಸಂಪೂರ್ಣ ಬದ್ದವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ದೂರದರ್ಶನಕ್ಕೆ ನೀದಿದ ವಿಶೇಷ ಸಂದರ್ಶನದಲ್ಲಿ ಅವರು ರೈತರ ಕಲ್ಯಾಣಕ್ಕೆ ಎನ್ಡಿಎ ಸರ್ಕಾರ ಬದ್ದವಾಗಿದೆ ರೈತರ ಹಿತರಕ್ಷಣೆಗಾಗಿ ತಮ್ಮ ಸರ್ಕಾರ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಆದಾಯ ಬೆಂಬಲ ಖಾತರಿಪಡಿಸುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಆರಂಭಿಸಿತು ಎಂದರು ಬಿಜೆಪಿ ಹಿರಿಯ ನಾಯಕಿ ಮೇನಕಾ ಗಾಂಧಿ ಳಲ ತಾಸು ಯಾವುದೇ ರೀತಿಯ ಚುನಾವಣಾ ಪ್ರಚಾರ ನಡೆಸುವಂತಿಲ್ಲ ಎಂದು ಚುನಾವಣಾ ಆಯೋಗ ನಿರ್ಬಂಧಿಸಿದೆ ಉತ್ತರಪ್ರದೇಶದ ಸುಲ್ತಾನ್ಪುರ್ನಲ್ಲಿ ಚುನಾವಣಾ ರ್್ಯಾಲಿಯನ್ನುದ್ದೇಶಿಸಿ ಮಾಡಿದ ಭಾಷಣದಲ್ಲಿ ಅವರು ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ್ದಾರೆ ಎಂದು ದೂರಲಾಗಿತ್ತು

ತಮ್ಮ ಭಾಷಣದಲ್ಲಿ ಮೇನಕಾ ಗಾಂಧಿ ಒಂದು ನಿರ್ದಿಷ್ಟ ಧರ್ಮದ ಜನರನ್ನು ಗುರಿಯಾಗಿಸಿ ಆಕ್ಷೇಪಾರ್ಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಎಂದೂ ಸಹ ಚುನಾವಣಾ ಆಯೋಗ ತನ್ನ ಆದೇಶದಲ್ಲಿ ತರಾಟೆಗೆ ತೆಗೆದುಕೊಂಡಿದೆ ಸಮಾಜವಾದಿ ಪಕ್ಷದ ನಾಯಕ ಅಜ಼ಂ ಖಾನ್ ವಿರುದ್ದವೂ ಇದೇ ರೀತಿಯ ಕಟ್ಸುನಿಟ್ಟಿನ ಕ್ರಮವನ್ನು ಆಯೋಗ ಪ್ರಕಟಿಸಿದೆ

ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಾಂತಾರಾವ್ ಭೋಪಾಲ್ನಲ್ಲಿ ನಿನ್ನೆ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ್ದಾರೆ

ಅದರಲ್ಲೂ ಬಲೂಚಿಸ್ತಾನ ಖೈಬರ್ ಪಖ್ತುನ್ಖಾವ ಮತ್ತು ಪಾಕಿಸ್ತಾನ ಆಕ್ರಮಿತ ಜಮ್ಮೆ ಕಾಶ್ಮೀರ ಪ್ರದೇಶಕ್ಕೆ ಪ್ರವಾಸ ಹೋಗುವುದು ಅಪಾಯಕಾರಿ ಎಂಬ ಎಚ್ಚರಿಕೆ ನೀಡಲಾಗಿದೆ ನಿನ್ನೆ ಅಮೆರಿಕ ಬಿಡುಗಡೆ ಮಾಡಿರುವ ಪರಿಷ್ಕೃತ ಪ್ರವಾಸಿ ಸಲಹಾ ಸೂಚಿಯಲ್ಲಿ ಪಾಕಿಸ್ತಾನವನ್ನು ಈಗ ಮೂರನೆಯ ವರ್ಗಕ್ಕೆ ಸೇರಿಸಲ್ಪಟ್ಟಿದ್ದು ಭಯೋತ್ವಾದಕ ದಾಳಿ ಪ್ರಕರಣಗಳು ಅಲ್ಲಿ ನಡೆಯಬಹುದಾದ ಮುನ್ನೆಚ್ಚರಿಕೆ ನೀಡಲಾಗಿದೆ ಬಲೂಚಿಸ್ತಾನ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಮತ್ತು ಭಾರತ ಪಾಕಿಸ್ತಾನ ಗದಿ ಪ್ರದೇಶಗಳನ್ನು ಉಗ್ರರ ಬೆದರಿಕೆ ಇರುವ ಅತ್ಯಂತ ಅಪಾಯಕಾರಿ ಸ್ಲಳಗಳೆಂದು ಅಮೆರಿಕ ವಿವರಿಸಿದೆ ಈ ಪ್ರದೇಶಗಳಲ್ಲಿ ಇರುವ ಸೇನಾ ಕಚೇರಿಗಳು ಮಾರುಕಟ್ಟೆಗಳು ಸಾರಿಗೆ ವ್ಯವಸ್ಥೆ ವಿಮಾನ ನಿಲ್ದಾಣಗಳು ವಿಶ್ವ ವಿದ್ಯಾಲಯಗಳು ಶಾಲೆಗಳು ಆಸ್ಪತ್ರೆಗಳು ಪ್ರವಾಸಿ ತಾಣಗಳು ಪೂಜಾ ಸ್ಥಳಗಳು ಮತ್ತು ಸರ್ಕಾರಿ ಕಟ್ಟಡಗಳ ಮೇಲೆ ಭಯೋತ್ಪಾದಕರು ದಾಳಿ ನಡೆಸುವ ಸಾಧ್ಯತೆ ಹೆಚ್ಚಾಗಿರುವುದಾಗಿ ಮಾಹಿತಿ ನೀಡಲಾಗಿದೆ

ಕಾನೂನುಬಾಹಿರ ಹಣವನ್ನು ಮತು ಇರಿಸಿಕೊಳ್ಳಲಾಗಿದೆ ಎಂಬ ಖಚಿತ ಮಾಹಿತಿಯನ್ನಾಧರಿಸಿ ಈ ದಾಳಿ ನಡೆಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಐಟಿ ಇಲಾಖೆಯು ಹಲವು ಕೋಟಿ ರೂಪಾಯಿ ಮೌಲ್ಯದ ಸ್ಲಿರ ಆಸ್ತಿಯನ್ನೂ ಸಹ ವಶಪಡಿಸಿಕೊಂಡಿದೆ ಮಾಜಿ ಶಾಸಕ ಮುಸಾಫರ್ ಪಾಸ್ವಾನ್ ಮತ್ತು ಅವರ ಸಂಬಂಧಿಕರ ನಿವಾಸ ಹಾಗೂ ಕಚೇರಿಯ ಮೇಲೆ ದಾಳಿ ನಡೆಸಿ ಅಕ್ರಮ ಹಣ ಮತ್ತು ಚಿನ್ನ ವಶಪಡಿಸಿಕೊಂಡಿದೆ ಈ ಸಂಬಂಧ ಇಲಾಖೆ ಒಂದು ದಜನ್ ಬ್ಯಾಂಕ್ ಖಾತೆಗಳನ್ನು ವಶಪದಿಸಿಕೊಂಡಿದೆ

ಅಕ್ರಮ ಹಣಕಾಸು ನಿಯಂತ್ರಣ ಕಾಯ್ದೆಯಡಿ ದೆಹಲಿ ಪಂಚ್ಕುಲಾ ಮತ್ತು ಸಿರ್ಸಾದಲ್ಲಿ ಚೌಟಾಲಾ ಒಡೆತನದ ಒಂದು ಫ್ಲಾಟ್ ಒಂದು ನಿವೇಶನ ಒಂದು ಮನೆ ಹಾಗೂ ಜಮೀನು ವಶಪದಿಸಿಕೊಳ್ಳಲಾಗಿದೆ ಪ್ರಯಾಣ ಹಾಗೂ ವಿಮಾನ ರದ್ದತಿ ಮುಂತಾದ ಜೆಟ್ ಏರ್ವೇಸ್ ಸಮಸ್ಯೆಗಳ ಪರಾಮರ್ಶೆಗಾಗಿ ನಾಗರಿಕ ವಿಮಾನಯಾನ ಸಚಿವ ಸುರೇಶ್ ಪ್ರಭು ವಿಮಾನಯಾನ ಕಾರ್ಯದರ್ಶಿಗೆ ಕೋರಿದ್ದಾರೆ ಪ್ರಯಾಣಿಕರ ಹಕ್ಕು ಮತ್ತು ಸುರಕ್ಷತೆಯನ್ನು ರಕ್ಷಿಸಲು ಅಗತ್ಯ ಕ್ರಮ ಕ್ಷೆಗೊಳ್ಳುವಂತೆಯೂ ಸಚಿವರು ಸೂಚಿಸಿದ್ದಾರೆ ಜೆಟ್ ಏರ್ವೇಸ್ ತೀವ್ರ ಹಣಕಾಸಿನ ಬಿಕ್ಕಟ್ಸನ್ನು ಹೊಂದಿದೆ ಅಂತಾರಾಷ್ಟೀಯ ಕಾರ್ಯಾಚರಣೆಗಳನ್ನು ತಾತ್ಕಾಲಿಕವಾಗಿ ಸ್ವಗಿತಗೊಳಿಸಿ ಈಗ ಕೇವಲ ಹತ್ತು ವಿಮಾನಗಳು ಮಾತ್ರ ಕಾರ್ಯ ನಿರ್ವಹಿಸುತ್ತಿವೆ ಭಾರತೀಯ ಕರಾವಳಿ ಕಾವಲು ಪಡೆಯೊಂದಿಗೆ ಭೂಸೇನೆ ಜಂಟಿ ತರಬೇತಿ ಮತ್ತು ಕವಾಯತು ಶಿಬಿರವನ್ನು ನಡೆಸುವ ಉದ್ದೇಶವಿದೆ ಎಂದು ಸೇನಾ ವರಿಷ್ತ ಜನರಲ್ ಬಿಪಿನ್ ರಾವತ್ ಹೇಳಿದ್ದಾರೆ ವಿಶಾಖಪಟ್ಟಣಂನಲ್ಲಿ ನಿನ್ನೆ ನೂತನ ಪೀಳಿಗೆಯ ಒಪಿವಿ ಸರಣಿಗೆ ಸೇರಿದ ವೀರಾ ಕರಾವಳಿ ಕಾವಲು ಹಡಗನ್ನು ಸೇವೆಗೆ ನಿಯೋಜಿಸಿದ ನಂತರ ಅವರು ಮಾತನಾಡಿ ಈ ಹಡಗು ಸಾಗರ ಗಡಿಗಳಲ್ಲಿ ನಿಗಾವ್ಯವಸ್ಥೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನೆರವಾಗಲಿದೆ ಎಂದರು ಪಾಕಿಸ್ತಾನ ಕರಾಚಿಯ ಮಲೇರ್ ಜೈಲಿನಿಂದ ಬಿಡುಗಡೆಗೊಳಿಸಿದ ನೂರಾರು ಭಾರತೀಯ ಮೀನುಗಾರರು ಕಳೆದ ಸಂಜೆ ವೇಳೆಗೆ ವಾಪಸ್ವಾಗಿದ್ದಾರೆ

ಈ ಪೈಕಿ ಐದು ಬೌಂಡರಿಗಳು ಮತ್ತು ಎರಡು ಸಿಕ್ಪರ್ನ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು